ಪ್ರಚಾರದ ಭರಾಟೆ ತಾರಕಕ್ಕೇರಿದೆ

ಮತದಾರರ ಓಲೈಕೆಗೆ ರಾಜಕೀಯ ಪಕ್ಷಗಳು ಸರ್ವ ಪ್ರಯತ್ನ ನಡೆಸಿವೆ

ಕುಲ್ಗಾಮ್ ಜಿಲ್ಲೆಯ ಅನಂತನಾಗ್ ಕ್ಷೇತ್ರದಲ್ಲಿ ಇದೇ ಹಂತದಲ್ಲಿ ಮತದಾನ ನಡೆಯುವುದು ವಿಜೆಪಿ ಹಿರಿಯ ನಾಯಕ ಹಾಗೂ ಪ್ರಧಾನಮಂತ್ರಿ ನರೇಂದ್ರಮೋದಿ ಉತ್ತರ ಪ್ರದೇಶದ ಕನೌಜ್ನಲ್ಲಿ ಚುನಾವಣಾ ರ್ನಾಲಿಯನ್ನು ಉದ್ದೇಶಿಸಿ ಮಾತನಾಡಿದರು ಅವರು ಹರ್ದೋಯಿ ಮತ್ನು ಸೀತಾಪುರ್ಗಳಲ್ಲಿಯೂ ಚುನಾವಣಾ ರ್ನಾಲಿಗಳನ್ನು ಉದ್ಗೇತಿಸಿ ಭಾಷಣ ಮಾಡಲಿದ್ದಾರೆ ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಜಾರ್ಖಂಡ್ನ ಪಲಮು ಹಾಗೂ ಒಡಿಶಾದ ಮಯೂರ್ಬಂಚ್ ಮತ್ತು ಜಾಜ್ಮರ್ಗಳಲ್ಲಿ ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಭಾಷಣ ಮಾಡುವ ಕಾರ್ಯಕ್ರಮವಿದೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ರಾಯ್ಬರೇಲಿ ಮತ್ತು ಅಮೇಥಿಗಳಲ್ಲಿ ಚುನಾವಣಾ ರ್ನಾಲಿಗಳಲ್ಲಿ ಭಾಗವಹಿಸಲಿದ್ದಾರೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಗಾಂಧಿ ಅವರು ಸಹ ಉತ್ತರ ಪ್ರದೇಶದಲ್ಲಿದ್ದು ಉನ್ನಾವೋ ಮತ್ತು ಬಾರಾಬಂಕಿಗಳಲ್ಲಿ ರ್ನಾಲಿಗಳನ್ನು ನಡೆಸಲಿದ್ದಾರೆ ಬಿಎಸ್ಪಿ ಮುಖ್ಲಿಶ್ಡೆ ಮಾಯಾವತಿ ಮಧ್ಯಪ್ರದೇಶದ ರೇವಾದಲ್ಲಿ ಸಾರ್ವಜನಿಕ ರ್ನಾಲಿಯಲ್ಲಿ ಭಾಗವಹಿಸಲಿದ್ದಾರೆ

ಅಜಂಘಡ್ ಹಾಗೂ ಸುಲ್ಲಾನ್ಪುರ್ ಈ ಹಂತದ ಚುನಾವಣೆಯ ಪ್ರಮುಖ ಕ್ಷೇತ್ರಗಳಾಗಿವೆ ಎಸ್ಪಿ ಮುಖ್ಯಸ್ನ ಅಖಿಲೇಶ್ ಯಾದವ್ ಹಿರಿಯ ಬಿಜೆಪಿ ನಾಯಕಿ ಮತ್ತು ಕೇಂದ್ರ ಸಚಿವೆ ಮೇನಕಾಗಾಂಧಿ ಹಾಗೂ ಕಾಂಗ್ರೆಸ್ನ ಡಾ ಸಂಜಯ್ಸಿಂಗ್ ಕಣದಲ್ಲಿರುವ ಪ್ರಮುಖರು

ವಾಲ್ಲೀಕಿ ನಗರ ಶೋಹಾರ್ ವೈಶಾಲಿ ಗೋಪಾಲ್ಗಂಜ್ ಸಿವಾನ್ ಮಹಾರಾಜ್ ಗಂಜ್ ಪೂರ್ವಿ ಮತ್ತು ಪಶ್ಲಿಮ ಚಂಪಾರಣ್ನಲ್ಲಿ ಮತದಾನ ನಡೆಯಲಿದೆ

ಇವಿಎಂ ಹಾನಿ ವಿಧಿವಿಧಾನಗಳಲ್ಲಿನ ದೋಷ ಮತ್ತಿತರ ಕಾರಣಗಳಗೆ ಈ ಮತಗಟ್ಟಿಗಳಲ್ಲಿ ಮತದಾನ ನಡೆದಿರಲಿಲ್ಲ

ಜಮ್ನು ಮತ್ತು ಕಾಶ್ನೀರದ ವಿಧಾನಸಭಾ ಚುನಾವಣೆ ಕುರಿತು ಚರ್ಚಿಸಲು ಚುನಾವಣಾ ಆಯೋಗದ ಅಧಿಕಾರಿಗಳು ಮಂಗಳವಾರ ಸಭೆ ನಡೆಸಲಿದ್ದಾರೆ ರಾಜ್ಯದಲ್ಲಿನ ಸಂಬಂಧಿಸಿದ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ

ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಉರುಳದ ನಂತರ ಅಲ್ಲಿ ರಾಷ್ಟಪತಿ ಆಲ್ವಕೆ ಜಾರಿಯಲ್ಲಿದೆ

ಈ ಸೌಕರ್ಯವನ್ನು ಇನ್ನೂ ಹೆಚ್ಚು ಹೆಚ್ಚಾಗಿ ಬಳಸಿಕೊಳ್ಳಲು ಹೆಸರುಗಳನ್ನು ನೋಂದಾಯಿಸುವಂತೆ ದಿವ್ಗಾಂಗ ಮತದಾರರಿಗೆ ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ

ಈ ವಿಮಾನಗಳ ಹಾರಾಟ ಸಮಯವನ್ನು ಪುನರ್ ನಿಗದಿ ಪಡಿಸಲಾಗಿದ್ದು ಆ ಬಗ್ಗೆ ಪ್ರಯಾಣಿಕರಿಗೆ ಮಾಹಿತಿ ನೀಡಲಾಗಿದೆ ಎಂದು ಲೋಹಾನಿ ತಿಳಿಸಿದರು ಪ್ರಯಾಣಿಕರಿಗಾದ ತೊಂದರೆಗೆ ಏರ್ ಇಂಡಿಯಾ ವಿಷಾದ ವ್ಯಕ್ತಪಡಿಸಿ ಟ್ವೀಟ್ ಮಾಡಿದೆ

ಗುಪ್ತಚರ ಸುಳಿವಿನ ಆಧಾರದಲ್ಲಿ ಭಯೋತ್ಪಾದಕರ ಸುರಕ್ಷಿತ ಮನೆಯ ಮೇಲೆ ಭದ್ರತಾಪಡೆಗಳು ದಾಳಿ ನಡೆಸಿದಾಗ ಇಬ್ಬರು ಭಯೋತ್ಪಾದಕರು ಬಲಿಯಾಗಿದ್ದಾರೆಂದು ರಕ್ಷಣಾ ವಕ್ತಾರ ಬ್ರಿಗೇಡಿಯರ್ ಸುಮಿತ್ ಅಟ್ಟಪಟ್ಟು ತಿಳಿಸಿದ್ದಾರೆ ಇತರೆ ನಾಲ್ವರು ಭಯೋತ್ವಾದಕರು ತಾವು ಅಡಗಿದ್ದ ಮನೆಯನ್ನು ಸ್ವೋಟಗೊಳಿಸಿದಾಗ ಹತರಾಗಿದ್ದಾರೆ

ಸಮೀಪದ ಸಮಂತುರ್ನೆ ಪ್ರದೇಶದಲ್ಲಿ ನಿನ್ನೆ ಸಂಜೆ ಮತ್ತೊಂದು ಸುರಕ್ಷಿತಾ ಮನೆಯಿಂದ ಸ್ಫೋಟಕಗಳು ಐಸಿಸ್ ಧ್ವಜ ಆತ್ನಾಹುತಿ ಕಿಟ್ಗಳು ಮಿಲಿಟರಿ ಸಮವಸ್ತ ಮತ್ತಿತರ ವಸ್ತುಗಳನ್ನು ಭದ್ರತಾಪಡೆಗಳು ವಶಪಡಿಸಿಕೊಂಡಿವೆ ದೇಶದ ಎಲ್ಲೆಡೆ ಶೋಧನಾ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತಿದೆ

ಭದ್ರತಾ ಪರಿಸ್ಟಿತಿ ಗಂಭೀರವಾಗಿಯೇ ಇದ್ದು ಎಚ್ಚರದಿಂದಿರುವಂತೆ ಜನತೆಗೆ ಸೂಚಿಸಲಾಗಿದೆ

ಶ್ರೀಲಂಕಾದಿಂದ ಸರ್ಕಾರದ ಉದ್ಲೋಗಿಗಳ ಕುಟುಂಬ ಸದಸ್ನರು ಸ್ವದೇಶಕ್ಕೆ ಹಿಂದಿರುಗುವಂತೆ ಸಹ ಅಮೆರಿಕದ ವಿದೇಶಾಂಗ ಇಲಾಖೆ ಆದೇಶಿಸಿದೆ

ಭಯೋತ್ವಾದಕರು ಯಾವುದೇ ಸುಳಿವು ಅಥವಾ ಎಚ್ಲರಿಕೆ ನೀಡದೆ ಶ್ರವಾಸಿ ತಾಣಗಳ ಮೇಲೆ ಎರಗಬಹುದಾಗಿದೆ ಎಂದು ಅಮೆರಿಕ ನೀಡಿರುವ ಸಲಹೆ ಸೂಚನೆಗಳಲ್ಲಿ ತಿಳಿಸಲಾಗಿದೆ

ಕಳೆದ ತಿಂಗಳು ಬಂಧಿತನಾಗಿದ್ದ ನೀರವ್ ಮೋದಿ ಸದ್ದ ಲಂಡನ್ ಜೈಲಿನಲ್ಲಿದ್ದಾನೆ ವೆಸ್ಟ್ ಮಿನಿಸ್ಸರ್ ಮ್ಯಾಜಿಸ್ಲೇಟ್ ನ್ವಾಯಾಲಯದಲ್ಲಿ ಚೈಲಿನಿಂದ ವಿಡಿಯೋ ಲಿಂಕ್ ಮೂಲಕ ನೀರವ್ ಮೋದಿ ವಿಚಾರಣೆಗೆ ಹಾಜರಾಗಿದ್ದನು

ಪೂರ್ಣಪ್ರಮಾಣದ ನ್ನಾಯಪೀಠ ವಿಚಾರಣೆ ನಡೆಸಲಿದೆ ಕೆನಡಾದಲ್ಲಿನ ಈಜುಕೊಳವೊಂದರಲ್ಲಿ ಮುಳುಗಿ ಸಾವನ್ನಪ್ಪಿರುವ ಭಾರತದ ಇಂಜಿನಿಯರ್ ಹಾಗೂ ಅವರ ಪುತ್ರನ ಕಳೇಬರಗಳನ್ನು ಭಾರತಕ್ಕೆ ಕಳುಹಿಸಲು ತಕ್ಷಣವೇ ಏರ್ಪಾಡು ಮಾಡುವಂತೆ ವಿದೇಶಾಂಗ ವ್ಹವಹಾರಗಳ ಸಚಿವೆ ಸುಷ್ನ ಸ್ವರಾಜ್ ಕೆನಡಾದಲ್ಲಿನ ಭಾರತೀಯ ಹೈಕಮೀಷನರ್ ವಿಕಾಸ್ ಸ್ವರೂಪ್ ಅವರಿಗೆ ಸೂಚಿಸಿದ್ದಾರೆ ಭಾರತೀಯರ ಕಳೇಬರಗಳನ್ನು ಹಣದ ಕಾರಣಕ್ನಾಗಿ ಕಳುಹಿಸುವಲ್ಲಿ ವಿಳಂಬವಾಗಬಾರದು ಎಂದು ಅವರು ಹೇಳಿದ್ದಾರೆ

ಇದು ಮತ್ತಪ್ಪು ಉಲ್ಲಣಿಸಿ ಸಂಜೆಯ ವೇಳೆಗೆ ಫನಿ ಚಂಡಮಾರುತವಾಗಿ ಪರಿವರ್ತಿತವಾಗುವ ಹಾಗೂ ವಾಯವ್ಯ ದಿಕ್ಕಿನೆಡೆ ಸಾಗುವ ಸೂಚನೆಗಳವೆ ಎಂದು ಚೆನ್ನೆನಲ್ಲಿ ಹವಾಮಾನ ಇಲಾಖೆ ಮುಖ್ಯಸ್ಥ ಡಾ ಬಾಲಚಂದ್ರನ್ ತಿಳಿಸಿದ್ದಾರೆ

ಎ